ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಅಧ್ಯಯನ ಆರಂಭ ರಾಜ್ಯದ ಪ್ರಮುಖ ನಗರಗಳಲ್ಲಿ ಸಾರಿಗೆ ಸೇವೆ ಆರಂಭ ಪ್ರಯಾಣಿಕರ ಪಾಗೂ ಸಾರಿಗೆ ವಾಪನಗಳಿಗೆ ಲಾಕ್ಡೌನ್ ಅವಧಿಯ ಎರಡು ತಿಂಗಳ ತೆರಿಗೆ ಪಾವತಿಯಿಂದ ವಿನಾಯಿತಿ

ಮಂಡ್ನದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಇಂದು ಗಣನೀಯಾಗಿ ಏರಿಕೆಯಾಗಿರುವ ಓನ್ನೆಲೆಯಲ್ಲಿ ಸಚಿವ ನಾರಾಯಣಗೌಡ ಆವರು ವಿಕಾಸಸೌಧದಿಂದ ವಿಡಿಯೋ ಕಾನ್ನರೆನ್ಸ್ ಮೂಲಕ ಜಲ್ಲಾ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದರು

ಇಲ್ಲೂ ಸಪ ಹೊಸದಾಗಿ ಪತ್ತೆಯಾದ ಪ್ರಕರಣಗಳು ಮುಂಬೈ ಮೂಲದಿಂದಲೇ ಬಂದಿವೆ ಹೊಳೆ ನರಸೀಪುರ ತಾಲ್ಲೂಕಿನ ಒಂದೇ ಕುಟುಂಬದ ಮೂವರಿಗೆ ಸೋಂಕು ಧ್ವಡಪಟ್ಟದೆ ಎಂದು ಜಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ

ಉಳಿದಂತೆ ಮೈಸೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಮರ ಮತ್ತಿತರ ನಗರಗಳಿಂದಲೂ ಬಸ್ಗಳು ಸಂಚರಿಸಿದವು

ಈ ನಡುವೆ ಸಾರಿಗೆ ಇಲಾಖೆ ಜವಾಬ್ದಾರಿ ನೋಡಿಕೊಳ್ಳುವ ಉಪಮುಖ್ಯಮಂತ್ರಿ ಲಕ್ಷಣ ಸವದಿ ಇಲಾಖೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸುವ ಕುರಿತು ಇಸ್ತೋ ಅಧಿಕಾರಿಗಳ ಜೊತೆ ಸಮಾಲೋಟಿಸಿದರು ಇಸ್ತೋ ಓರಿಯ ವಿಜ್ಞಾನಿ ಪಿ

ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವೇಳಾಪಟ್ಟ ಪ್ರಕಟಿಸಿದೆ

ಮೈಸೂರು ಸ್ವಜ್ಞ ನಗರಗಳ ಅಗ್ರಮ್ನಗೆ ಸೇರಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಜಿಲ್ನಾಡಳಿತ ಜನಪ್ರತಿನಿಧಿಗಳು ಮೈಸೂರು ಜನತೆ ಪಾಗೂ ಸಂಘ ಸಂಸ್ಥೆಗಳ ಸಪಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಪ್ರತಿಕ್ರಿಯಿಸಿದ್ದಾರೆ

ರಾಷ್ಟವ್ಯಾಪಿ ನಾಲ್ಡನೇ ಪಂತದ ಲಾಕ್ಡೌನ್ ಸಂದರ್ಭದಲ್ಲಿ ರಾಜ್ಯಸರ್ಕಾರಗಳು ತಮ್ಮ ರಾಜ್ಯದ ಪ್ರಯಾಣಿಕರಿಗಾಗಿ ಅಗತ್ತವಿರುವ ರೈಲು ಸೇವೆ ಪಡೆಯಲು ಸೂಕ್ತ ಬೇಡಿಕೆಗಳನ್ನು ಸಲ್ಲಿಸಬೇಕೆಂದು ಕೇಂದ್ರ ಗೃಪ ಸಚಿವಾಲಯ ಸೂಚಿಸಿದೆ

ಟಕೆಟ್ ಕಾಯ್ದಿರಸುವಿಕೆ ಮಕ್ತಿತರ ಪ್ರಕ್ರಿಯೆಗಳಿಗಾಗಿ ರೈಲ್ವೆ ಇಲಾಖೆಯೂ ಮಾರ್ಗಸೂಚಿ ಪ್ರಕಟಿಸಿದೆ ಈ ಸೂಚನೆಗಳ ಪಾಲನೆ ಆಗತ್ಯವೆಂದು ತಿಳಿಸಲಾಗಿದೆ ಕೊರೋನಾ ಸೋಂಕು ನಿರ್ವಹಣೆ ಹಿನ್ನೆಲೆಯಲ್ಲಿ ನೆಗಡಿ ಕೆಮ್ಮು ಜ್ವರ ಮೊದಲಾದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ರಾಜ್ಯ ಸರ್ಕಾರ ರೂಪಿಸಿರುವ ಆಪ್ತಮಿತ್ರ ಮೊಬೈಲ್ ಆಪ್ನ್ನು ಬಳಸುವ ಮೂಲಕ ಆಗತ್ಯ ನೆರವು ಪಡೆಯಬಹುದು

ಜಲ್ಲೆಯಲ್ಲಿಂದು ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಜಲಾಮೃತ ಯೋಜನೆಯಡಿ ಜಿಲ್ಲೆಯಲ್ಲಿ ಜಲಮೂಲಗಳ ಮನಸ್ವೇತನಕ್ಕೆ ಆದ್ದತೆ ನೀಡಲಾಗುವುದೆಂದು ಸಚಿವರು ತಿಳಿಸಿದರು

ಮಲಪ್ಪಭಾ ಯೋಜನಾ ವಲಯದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸುವಂತೆ ಜಲ ಸಂಪನ್ಮೂಲ ಸಚಿವ ರಮೇಶ್ ಜಾರಿಕಿಹೊಳಿ ಅಧಿಕಾರಿಗಳಿಗೆ ಇಂದು ಆದೇಶ ನೀಡಿದ್ದಾರೆ ಸವದಕ್ತಿ ತಾಲೂಕು ನವಿಲುತೀರ್ಥ ಜಲಾಶಯದ ಬಳಿ ಕಾಮಗಾರಿ ಪ್ರಗತಿ ಪರಿತೀಲಿಸಿದ ಅವರು ಪ್ರಗತಿಯಲ್ಲಿರುವ ವಿವಿಧ ಕಾಮಗಾರಿಗಳು ವಸತಿಗೃಪಗಳ ನವೀಕರಣ ಕಾಮಗಾರಿಯನ್ನು ವಿಳಂಬ ಮಾಡುವ ಗುತ್ತಿಗೆದಾರರಿಗೆ ನೋಟಸ್ ನೀಡಲಾಗುವುದು

ಮನ್ನೇಗಾ ಯೋಜನೆಯಡಿ ಕೆರೆ ಪೂಳೆತ್ತುವಿಕೆ ಸಸಿ ನೆಡುವುದು ಬದು ನಿರ್ಮಾಣ ಹಾಗೂ ಕೃಷಿ ಚಟುವಟಿಕೆಗಳು ಪ್ರಗತಿಯಲ್ಲಿವೆ ಎಂದು ನಮ್ಮ ಜಲ್ಲಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಜಲ್ಲಾ ಪಂಚಾಯತ್ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ

ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಲೇಖಕರಾಗಿ ಗುರುತಿಸಿಕೊಂಡಿದ್ದ ಅವರ ಲೇಖನಗಳು ಕನ್ನಡದ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಆಕಾಶವಾಣಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಹೆ ಎಸ್ ವೇಣುಗೋಪಾಲ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಬೆಂಗಳೂರು ಹಾಗೂ ಸುತ್ತಮುತ್ತ ಮೋಡಕವಿದ ವಾತಾರವರಣವಿದ್ದು ಮಳೆ ಸಾಧ್ಯತೆ